ಜಮ್ನ ಮತ್ತು ಕಾಶ್ವೀರದ ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾಪಡೆಗಳು ನಡೆಸಿದ ಗುಂಡಿನ ಕಾಳಗದಲ್ಲಿ ಓರ್ವ ಭಯೋತ್ವಾದಕ ಹತ

ಪಕ್ಷದ ಅಧ್ವಕ್ಷ ಅಮಿತ್ ಷಾ ಅವರು ಕಾರ್ಯಕಾರಿಣಿಯ ಅಧ್ಯಕ್ಷತೆ ವಹಿಸಿದ್ದು ಪಕ್ಷದ ಪದಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದಾರೆ ರಾಷ್ಷ ಹಾಗೂ ರಾಜ್ಯ ಕಾರ್ಯಕಾರಿ ಬಹುತೇಕ ಸದಸ್ಯರೆಲ್ಲರೂ ಭಾಗವಹಿಸಿದ್ದಾರೆ

ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರು ಉಪಸ್ಥಿತರಿರಲಿದ್ದಾರೆ ಕಾರ್ಯಕಾರಿಣಿ ಸಭೆ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿದೆ ನಾಳೆ ನಡೆಯಲಿರುವ ಸಮಾರೋಪದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಭಾಷಣ ಮಾಡಲಿದ್ದಾರೆ ನಿನ್ನೆ ಸುದ್ದಿಗಾರೊಂದಿಗೆ ಮಾತನಾಡಿದ ಬಿಜೆಪಿ ವಕ್ತಾರ ಷಾ ನವಾಜ್ ಮಸೇನ್ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಿಧನದ ನಂತರ ಪಕ್ಷದ ರಾಷ್ಟೀಯ ಕಾರ್ಯಕಾರಿಣಿಯ ಮೊದಲ ಸಭೆ ಇದಾಗಿದೆ ಎಂದು ತಿಳಿಸಿದರು

ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನಡೆಸಿರುವ ಕಾರ್ಯಕ್ರಮಗಳನ್ನು ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸಲು ಕೈಗೊಂಡ ಕ್ರಮಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಹೇಳಿದರು ಹಿಂದು ತತ್ವಶಾಸ್ತ್ರದ ವಿವಿಧ ಅಂತಗಳು ಹಲವಾರು ಸಮಸ್ಯೆಗಳ ಪರಿಹಾರಕ್ಕೆ ನೆರವಾಗುತ್ತವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ತಂತ್ರಜ್ವಾನದ ಹೆಚ್ವಿನ ಬಳಕೆಯ ಮೂಲಕ ಹಿಂದುತ್ವದ ಚಿಂತನೆಗಳೊಂದಿಗೆ ಹೆಚ್ಚು ಜನರನ್ನು ತಲುಪುವ ಅಗತ್ಕವಿದೆ ಎಂದು ಹೇಳಿರುವ ನರೇಂದ್ರ ಮೋದಿ ಯುವ ಸಮೂಹ ಮಹತ್ವದ ಸೇವೆ ಸಲ್ಲಿಸಬೇಕಾಗಿದೆ ಎಂದು ಹೇಳಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯಲ್ಲಿ ವಿಶ್ವದೆಲ್ಲೆಡೆಯಿಂದ ಆಗಮಿಸಿದ್ದ ವಿವಿಧ ವಾಹನ ಉತ್ಪಾದಕ ಪಾಗೂ ಸಾರಿಗೆ ಕಂಪನಿಗಳ ಪ್ರಮುಖರ ಮುಖಾಮುಖಿ ಸಭೆಯನ್ನು ನಡೆಸಿದರು ಪ್ರಮುಖ ವಾಪನ ಉತ್ಪಾದಕ ಕಂಪನಿಗಳಾದ ಟೋಯೊಟ ಎಸ್ಎಐಸಿ ಮೋಟಾರ್ ಕಾರ್ಪೋರೇಷನ್ ಶಾಂಗೈ ಬೋಷ್ ಎಐಐ ಲಿಮಿಟೆಡ್ ಹುಂಡೈ ಮೋಟಾರ್ಸ್ ಕಂಪನಿ ಘೋರ್ಡ್ ಸ್ಮಾರ್ಟ್ ಮೊಬಿಲಿಟಿ ಹಾಗೂ ಉಭಯ ಎವಿಯೇಷನ್ ಕಂಪನಿಗಳ ಉನ್ನತ ಮಟ್ಟದ ನಿಯೋಗದೊಂದಿಗೆ ಪ್ರಧಾನಮಂತ್ರಿ ಚರ್ಚಿಸಿದರು ನವದೆಪಲಿಯಲ್ಲಿ ನಡೆಯುತ್ತಿರುವ ಗ್ಲೋಬಲ್ ಮೊಬೆಲಿಟಿ ಸುಮಿತ್ ಮೂವ್ನಲ್ಲಿ ಈ ಕಂಪನಿಗಳು ಪಾಲ್ಗೊಂಡಿವೆ ಭಾರತದ ಪ್ರಗತಿಯ ಕಥೆ ಹಾಗೂ ಚೆಕ್ನ ತಾಂತ್ರಿಕ ಪರಿಣತಿ ಮತ್ತು ಉತ್ಪಾದನಾ ಪರಾಕ್ರಮಗಳು ಭಾರತ ಮತ್ತು ಚೆಕ್ ಗಣರಾಜ್ಯಗಳು ನೈಸರ್ಗಿಕ ಪಾಲುದಾರ ದೇಶಗಳನ್ನಾಗಿ ಮಾಡಿದೆ ಎಂದು ರಾಷ್ಲಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಕಳೆದ ರಾತ್ರಿ ಪ್ರಾಗ್ನಲ್ಲಿ ನಡೆದ ಭಾರತ ಚೆಕ್ ಉದ್ದಿಮೆದಾರರ ವೇದಿಕೆಯಲ್ಲಿ ಮಾತನಾಡಿದ ಅವರು ನವದೆಹಲಿಯು ಚೆಕ್ ಗಣರಾಜ್ಯದ ಜತೆ ರಕಷಣೆ ತಂತ್ರಜ್ಞಾನ ಮತ್ತು ಉತ್ಪಾದನೆ ಉದ್ದಿಮೆ ಹಾಗೂ ವ್ಕಾಪಾರ ಕ್ಷೇತ್ರಗಳಲ್ಲಿ ಸಹಕಾರ ಹೊಂದಲು ಒತ್ತು ನೀಡಲಿದೆ ಎಂದು ತಿಳಿಸಿದರು ಭಾರತದಲ್ಲಿ ಪೂಡಿಕೆ ಮಾಡಲು ಚೆಕ್ ರಕ್ಷಣಾ ಕಂಪೆನಿಗಳಿಗೆ ಆಹ್ವಾನ ನೀಡಿದ ರಾಷ್ವಪತಿ ಖಾಸಗಿ ಕಂಪೆನಿಗಳಿಗೆ ರಕ್ಷಣಾ ಉತ್ಪಾದನೆಗೆ ಭಾರತದಲ್ಲಿ ಮುಕ್ತ ಅವಕಾಶವಿದೆ ಭಾರತೀಯ ಕಂಪೆನಿಗಳು ಸಹ ಚೆಕ್ ಗಣರಾಜ್ಯದ ಜತೆ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವದ ಪಾಲುದಾರಿಕೆ ಹೊಂದಲು ಎದುರು ನೋಡುತ್ತಿವೆ ಎಂದರು ಭಾರತ ಮತ್ತು ಚೆಕ್ ದೇಶಗಳು ನಾಲ್ಕನೇ ಕೈಗಾರಿಕಾ ಕ್ರಾಂತಿಗೆ ಕೈ ಜೋಡಿಸಬೇಕಾಗಿದ್ದು ತಂತ್ರಜ್ಞಾನದ ಅವಿಷ್ಕಾರಕ್ಕೆ ಒತ್ತು ನೀಡಬೇಕಿದೆ ಎಂದು ಹೇಳಿದ ರಾಷ್ಷಪತಿ ಭಾರತ ಚೆಕ್ ರಕ್ಷಣಾ ಸಹಕಾರದ ಮೂಲಕ ಭಾರತದ ರಕ್ಷಣಾ ವಲಯದ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ತವಿದೆ

ವಾಣಿಜ್ಯ ಇಲಾಖೆ ಈ ಕುರಿತು ಟ್ವೀಟ್ನಲ್ಲಿ ತಿಳಿಸಿದ್ದು ನವದೆಹಲಿಯಲ್ಲಿ ನಿನ್ನೆ ಭಾರತ ಮತ್ತು ಅಮೆರಿಕ ವಾಣಿಜ್ಯ ಮಾತುಕತೆಯ ಅಂತರ್ನಿವೇಶನ ಸಭೆ ನಡೆಯಿತು ವಾಣಿಜ್ಯ ಇಲಾಖೆ ಕಾರ್ಯದರ್ಶಿ ಅನೂಪ್ ವಧ್ವಾನ್ ಭಾರತ ನಿಯೋಗದ ಹಾಗೂ ಗಿಲ್ಜರ್ಟ್ ಕಪ್ಲನ್ ಅವರು ಅಮೆರಿಕ ನಿಯೋಗದ ನೇತೃತ್ವ ವಹಿಸಿದ್ದರು

ನವದೆಹಲಿಯಲ್ಲಿ ನಿನ್ನೆ ನಡೆದ ಸುರೇಶ್ ಪ್ರಭು ಹಾಗೂ ಇರಾನ್ನ ಸಾರಿಗೆ ಮತ್ತು ನಗರಾಭಿವೃದ್ಧಿ ಸಚಿವ ಅಬ್ಬಾಸ್ ಅಹಮದ್ ಅಕುಂದಿ ನಡುವಿನ ಮಾತುಕತೆಯಲ್ಲಿ ಈ ವಿಷಯದ ಕುರಿತು ಚರ್ಚಿಸಲಾಗಿದೆ ಉಭಯ ದೇಶಗಳ ನಡುವೆ ವ್ಯಾಪಾರದ ಉತ್ತೇಜನ ಹಾಗೂ ಪೂಡಿಕೆಯ ಕುರಿತು ಈ ಸಭೆಯಲ್ಲಿ ಮಾತುಕತೆ ನಡೆಸಲಾಗಿದೆ

ನಿನ್ನೆ ರಾತ್ರಿ ಅಜಾಬಲ್ನಲ್ಲಿನ ಪೊಲೀಸ್ ಗಸ್ತು ಪ್ರದೇಶದಲ್ಲಿ ಭಯೋತ್ಪಾದಕರ ತಂಡವೊಂದು ಸೇನಾಯೋಧರಿಂದ ಶಸ್ವಾಸ್ತ ಕಸಿಯಲು ಯತ್ನಿಸಿದಾಗ ಸೇನಾಪಡೆ ದಾಳಿ ನಡೆಸಿ ಅವರ ಯತ್ನವನ್ನು ವಿಫಲಗೊಳಿಸಿವೆ ಈ ವೇಳೆ ಭಯೋತ್ಪಾದಕನೊಬ್ಬ ಪತನಾಗಿದ್ದಾನೆ ಓರ್ವ ಮೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ

ವೆಂಕಯ್ದನಾಯ್ಡು ಇಂದು ಬೆಳಗ್ಗೆ ಶಿಕಾಗೋಗೆ ಪ್ರಯಾಣ ಬೆಳೆಸಿದರು ಮಾರ್ಗಮಧ್ಯೆ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಕೆಲ ಸಮಯ ತಂಗಲಿದ್ದಾರೆ

ಈ ಕುರಿತ ಒಪ್ಪಂದಕ್ಕೆ ಭಾರತದ ಆರ್ಐಟಿಇಎಸ್ ಲಿಮಿಟೆಡ್ ಹಾಗೂ ಶ್ರೀಲಂಕಾ ಸರ್ಕಾರ ನಿನ್ನೆ ಕೊಲಂಬೋದಲ್ಲಿ ಸಹಿ ಮಾಡಿವೆ ತ್ವರಿತ ಸಾರ್ವಜನಿಕ ಸಾರಿಗೆ ವ್ಯವಸ್ಟೆ ಇಂದಿನ ಅತ್ವಗತ್ತವಾಗಿದೆ ಎಂದು ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಮರಿ ಹೇಳಿದ್ದಾರೆ

ಭಾರತದಲ್ಲಿ ನಗರೀಕರಣ ಅತಿವೇಗವಾಗಿ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಉತ್ತಮ ಸಾರಿಗೆ ಸೌಲಭ್ಯಗಳುಳ್ಳ ವ್ಯವಸ್ವೆಗಳು ದೇಶದಲ್ಲಿ ಹೆಚ್ಚಿಸುವುದು ತಕ್ಷಣದ ಅಗತ್ಯವಾಗಿದೆ ಎಂದು ಅವರು ಹೇಳಿದರು ದೆಹಲಿಯ ಮೆಟ್ರೋ ರೈಲು ವ್ಯವಸ್ಥೆಯನ್ನು ಇನ್ನಷ್ಟು ವಿಸ್ತರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು

ಫಲಿತಾಂತ ಆಧಾರಿತ ಮಾನ್ಯತೆಯಲ್ಲಿನ ಅವಕಾಶಗಳು ಹಾಗೂ ಸವಾಲುಗಳ ಬಗ್ಗೆ ಕೇಂದ್ರೀಕರಿಸಲಾದ ಈ ಸಮ್ಮೇಳನ ಮೂರು ದಿನಗಳ ಕಾಲ ನಡೆಯಲಿದೆ ಎಂದು ಅವರು ಹೇಳಿದರು ಕ್ರೀಡಾಪಟುಗಳ ಸ್ನಂತ ಬದುಕು ಸೀಮಿತವಾಗಿರಲಿದ್ದು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಹೋಗಬೇಕಿದೆ ಎಂದು ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಹೇಳಿದ್ದಾರೆ

ಕ್ರೀಡೆಯನ್ನು ಹವ್ಯಾಸಿ ಎಂದು ಕರೆಯಲಾಗುತ್ತಿದ್ದರು ಇದೂ ಒಂದು ಪೂರ್ಣ ವೃತ್ತಿಪರತೆಯಾಗಿದೆ ಎಂದರು ಏಷ್ಠನ್ ಗೇಮ್ಸ್ ಪದಕ ವಿಜೇತೆ ಹಿಮಾದಾಸ್ ಅವರನ್ನು ಅಸ್ಸಾಂ ಸರ್ಕಾರ ರಾಜ್ಯದ ಕ್ರೀಡಾ ರಾಯಭಾರಿಯನ್ನಾಗಿ ನೇಮಿಸಿದೆ ನಿನ್ನೆ ಸಂಜೆ ಗುವಾಪತಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರು ಒಮಾದಾಸ್ ಅವರಿಗೆ ಪತ್ರ ಹಸ್ತಾಂತರಿಸಿದರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸರ್ಬಾನಂದ್ ಸೋನಾವಾಲ್ ಖೇಲೋ ಇಂಡಿಯಾ ಹೆಚ್ಚು ಯಶಸ್ವಿಯಾಗುತ್ತಿರುವುದಾಗಿ ತಿಳಿಸಿದರು